ಬಜೆಟ್ನಲ್ಲಿ ಘೋಷಿಸಿರುವ ಎಲ್ಲ ಕಾರ್ಯಕ್ರಮ ಅನುಷ್ಯಾನಕ್ಕೆ ರಾಜ್ಯ ಸರ್ಕಾರ ಬದ್ಧ ಮುಖ್ಯಮಂತ್ರಿ ಬಿ ಎಸ್

ರಾಜ್ಯ ಗೃಪ ಮಂಡಳಿ ವಸತಿ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಹೆಚ್ಚುವರಿ ಭೂಮಿ ರೈತರಿಗೆ ವಾಪಸ್ ಸಚಿವ ಎ

ವಿಧಾನಸಭೆ ಕಲಾಪ ಅರಂಭವಾಗುತ್ತಿದ್ದಂತೆ ಪ್ರಕಿಪಕ್ಷ ಕಾಂಗ್ರೆಸ್ ಸದಸ್ಯರು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರದು ಎನ್ನಲಾದ ಸಿಡಿ ಪ್ರಕರಣವನ್ನು ವೈಕೋರ್ಟ್ ನ್ಯಾಯಾದೀಶರ ನೇತೃತ್ವದಲ್ಲಿ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿ ಪ್ರಕಿಭಟನೆ ಆರಂಭಿಸಿದರು ಇದರ ನಡುವೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಜೆಟ್ ಮೇಲೆ ಉತ್ತರಿಸಿದ ನಂತರ ಬಜೆಟ್ ಸದನದಲ್ಲಿ ಅಂಗೀಕಾರಗೊಂಡಿತು ಭೋಜನ ವಿರಾಮದ ಬಳಕ ಸದನ ಸಮಾವೇಶಗೊಂಡಾಗ ಸಚಿವ ಡಾ

ಸುಧಾಕರ್ ಸದನದ ಹೊರಗಡೆ ನೀಡಿದ ಹೇಳಿಕೆಗೆ ಪ್ರತಿಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಿ ಅವರ ಕ್ಷಮೆಯಾಚನೆಗೆ ಒತ್ತಾಯಿಸಿ ಪ್ರತಿಪಕ್ಷಗಳು ಧರಣಿ ನಡೆಸಿದವು

ಇತ್ತ ವಿಧಾನಪರಿಷತ್ತಿನಲ್ಲೂ ಸಿಡಿ ಪ್ರಕರಣದಿಂದ ಗದ್ದಲ ವಿರ್ಷಟ್ಟು ಸಭಾಪತಿ ಬಸವರಾಜ್ ಪೊರಟ್ಟ ಅನಿರ್ದಿಷ್ಟಾವಧಿಗೆ ಕಲಾಪವನ್ನು ಮುಂದೂಡಿದರು

ಪಣಕಾಸು ಸಚಿವರೂ ಆದ ಮುಖ್ಯಮಂತ್ರಿ ಬಿ ಎಸ್

ಗದ್ದಲ ಗಲಾಟೆ ನಡುವೆಯೇ ಬಜೆಟ್ ಪಾಗೂ ರಾಜ್ಯ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕ ತಿದ್ದುಪಡಿ ವಿಧೇಯಕ ಕರ್ನಾಟಕ ಅರ್ಥಿಕ ಹೊಣೆಗಾರಿಕೆ ತಿದ್ದುಪಡಿ ವಿಧೇಯಕ ಪೂರಕ ಅಂದಾಜುಗಳ ಮೂರನೆ ಅಂತಿಮ ಬೇಡಿಕೆ ಪ್ರಸ್ತಾವನೆಗಳ ವಿಧೇಯಕ ಕರ್ನಾಟಕ ಸೊಸೈಟ ಸೋಂದಣಿಗಳ ತಿದ್ದುಪಡಿ ವಿಧೇಯಕ ಮಂಡನೆಯಾಗಿ ಅನುಮೋದನೆಗೊಂಡವು

ಯಡಿಯೂರಪ್ಪ ಎಧಾನಸಭೆಯಲ್ಲಿಂದು ತಿಳಿಸಿದರು

ಆರ್ಥಿಕ ಸ್ಥಗಿತದಿಂದ ಜಡಿಪಿ ಬೆಳವಣಿಗೆ ಕುಂಠಿತವಾಗಿ ತೆಂಗೆ ಸಂಗ್ರಪಣೆ ಕೊರತೆಯಾಗಿದೆ ಆದರೂ ಬದ್ಧ ಮೆಚ್ಚಗಳ ನಿರ್ವಹಣೆ ಜತೆಗೆ ಅಭಿವೃದ್ಧಿ ಯೋಜನೆಗಳ ಅನುಷ್ಯಾನಕ್ಕೆ ಕ್ರಮ ಕೈಗೊಂಡಿದ್ದೇವೆ ಎಂದು ತಿಳಿಸಿದರು ಆರ್ಥಿಕ ಚೇತರಿಕೆಯಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ತೆರಿಗೆ ಹೆಚ್ಚಾಗುವ ನಿರೀಕ್ಷೆ ಇದೆ

ಪ್ರಸಕ್ತ ಸಾಲಿನಲ್ಲಿ ರಾಜ್ಯದ ಕೆರಿಗೆ ಸಂಗ್ರಹವು ಸಹಜ ಬೆಳವಣಿಗೆಗಿಂತ ಕಡಿಮೆಯಾಗಿದೆ ಎಂದರು

ಹೀಗಾಗಿ ಮುಂದಿನ ವರ್ಷದಿಂದ ಅವಕ್ಕಕ ಹುದ್ದೆಗಳನ್ನು ಮಾತ್ರ ಭರ್ಷಿ ಮಾಡಿಕೊಳ್ಳಲಾಗುವುದು ಎಂದು ತಿಳಿಸಿದರು

ರಾಜ್ಯದ ಸಂಪೂರ್ಣ ಅಭಿವೃದ್ದಿಗೆ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು

ಸೋಮಣ್ಣ ವಿಧಾನ ಪರಿಷಕ್ತಿನಲ್ಲಿಂದು ತಿಳಿಸಿದರು

ಬೆಂಗಳೂರು ಸಮೀಪ ತಾವರೆಕೆರೆ ಬಳಿಯೂ ಇದೇ ರೀತಿಯ ಪ್ರಕರಣ ಆಗಿದೆ

ಅದರಲ್ಲಿ ಹೆಚ್ಚುವರಿ ಭೂಮಿಯನ್ನು ರೈತರಿಗೆ ಮರಳಸಲು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ವಿ ಸೋಮಣ್ಣ ತಿಳಿಸಿದರು ಮುಂದಿನ ದಿನಗಳಲ್ಲಿ ಜೀವನೋಪಾಯಕ್ಕಾಗಿ ರೈತರು ಉಳುಮಿ ಮಾಡುವ ಜಮ್ಮಾ ಬಾಣೆ ಸೋಪ್ತಿನಬೆಟ್ಟದಂತಪ ಜಮೀನುಗಳನ್ನು ರೈಕರಿಗೆ ಖಾತೆ ಮಾಡಿಕೊಡಲು ತ್ರಮ ಕೈಗೊಳ್ಳುವುದಾಗಿ ಕಂದಾಯ ಸಚಿವ ಆರ್ ಅರೋಕ್ ವಿಧಾನ ಪರಿಷಕ್ತಿನಲ್ಲಿಂದು ತಿಳಿಸಿದರು ಪ್ರಸ್ನೋತ್ತರ ವೇಳೆಯಲ್ಲಿ ಸಚಿವರು ಯಾವ ಬೆಲೆಗೆ ರೈತರಿಗೆ ಭೂಮಿ ನೀಡಬೇಕು ಎಂಬ ಕುರಿತು ಅಧ್ಯಯನ ನಡೆಸಲು ಸಮಿತಿಯೊಂದನ್ನು ರಚಿಸಲಾಗಿದೆ ಆ ವರದಿ ಬಂದ ಬಳಿಕ ತ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು

ಆ ಜಾಗದಲ್ಲಿ ರೈತರು ತಲೆ ತಲಾಂತರದಿಂದ ಉಳುಮೆ ಮಾಡಿಕೊಂಡು ಬರುತ್ತಿದ್ದು ಸರ್ಕಾರಿ ದಾಖಲಾತಿಯಲ್ಲಿ ಒತ್ತುವರಿ ಎಂದು ತೋರಿಸುತ್ತಿದೆ ಇದೇ ರೀತಿ ಪಲವಾರು ಭೂಮಿಗಳನ್ನು ಒತ್ತುವರಿ ಎಂದು ಪರಿಗಣಿಸಲಾಗುತ್ತಿದೆ ಎಂದು ಆರ್ ಆಶೋಕ್ ಸದನಕ್ಕೆ ಮಾಹಿತಿ ನೀಡಿದರು ಟೋಲ್ಗಳಿಗೆ ಫಾಸ್ಟ್ಟ್ಟಾಗ್ ಅಳವಡಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿರುವುದಾಗಿ ಉಪ ಮುಖ್ಯಮಂತ್ರಿ ಗೋವಿಂದ ಎಂ ಕಾರಜೋಳ ವಿಧಾನಪರಿಷತ್ತಿನಲ್ಲಿಂದು ತಿಳಿಸಿದರು ಪ್ರಕ್ನೋತ್ತರ ವೇಳೆಯಲ್ಲಿ ಅವರು ಟೋಲ್ ಸಂಚಾರ ವ್ಯವಸ್ಥೆ ಸರಾಗವಾಗಿ ಚಲಿಸಲು ಮುಂಚಾಗ್ರತ ತ್ರಮ ಕೈಗೊಳ್ಳಲಾಗಿದೆ

ಕಬ್ಬು ಸಾಗಿಸುವ ಟ್ರಾಕ್ಷರ್ ಗಳು ಟೋಲ್ಗಳಲ್ಲಿ ಸಾಲುಗಟ್ಟ ನಿಂತಿರುತ್ತವೆ ಅವುಗಳಿಗೆ ಬೈವಾಸ್ ರಸ್ತೆ ನಿರ್ಮಿಸಿ ಅನುಕೂಲ ಮಾಡಿಕೊಡುವ ಬಗ್ಗೆ ಪರಿಶೀಲಿಸಲಾಗುವುದು ಎಂದು ಸದನದಲ್ಲಿ ತಿಳಿಸಿದರು

ಈ ಜಾಗತಿಕ ಸಾಂಕಾಮಿಕ ರೋಗದ ಬಗ್ಗೆ ಜಾಗೃತಿ ಮೂಡಿಸುವ ಪಾಗೂ ಮಾರಣಾಂತಿಕ ರೋಗವನ್ನು ಸಂಪೂರ್ಣವಾಗಿ ಕೊನೆಗೊಳಿಸುವ ಪಣ ಕೊಡೋಣ ಎಂದು ಆರೋಗ್ಯ ಸಚಿವ ಡಾ

ಸುಧಾಕರ್ ತಮ್ಮ ಟ್ವಚ್ ಸಂದೇಹದಲ್ಲಿ ತಿಳಿಸಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಜಿಲ್ಲಾಡಳಿತ ಹಾಗೂ ವಿವಿಧ ಇಲಾಖೆಗಳ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿದ್ದ ಜಾಗೃತಿ ಕಾರ್ಯಕ್ರಮ ಉದ್ರಾಟಸಿ ಮಾತನಾಡಿದ ಜಲ್ಲಾಧಿಕಾರಿ ಕೆ

ರಮೇಶ್ ಕ್ಷೆಯರೋಗ ಮುಕ್ತ ಜಲ್ಲೆಯನ್ನಾಗಿ ಮಾಡಲು ಸಪಕರಿಸಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ರಾಮನಗರದಲ್ಲಿ ಆಯೋಜಿಸಲಾಗಿದ್ದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಡಾ

ಇಂದಿರಾ ಕಬಾಡೆ ಆಕಾಶವಾಣಿಗೆ ತಿಳಿಸಿದ್ದಾರೆ

ರಾಘವನ್ ಪೇಳಿದ್ದಾರೆ ಈ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿದ ಅವರು

ಮುನ್ನೂಚನೆಯಂತೆ ರಾಜ್ಯದ ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಭಾಗದ ಅಲಲ್ಲಿ ಮಳೆ ಸಾದ್ಯತೆ ಉತ್ತರ ಒಳನಾಡಿನಲ್ಲಿ ಒಣ ಹವೆ ಮುಂದುವರಿಕೆ ಬೆಂಗಳೂರು ಪಾಗೂ ಸುತ್ತಮುತ್ತ ಶುಭ್ಧ ಆಕಾಶ